ವಿದೇಶಗಳ ಜನರೊಂದಿಗೆ ತಮ್ನ ವಿಚಾರಗಳ ವಿನಿಮಯ

ಕೋರೊನಾ ಲಸಿಕೆ ಪ್ರಯೋಗ ಅಂತಿಮ ಹಂತದಲ್ಲಿ ಮುಂದಿನ ತಿಂಗಳು ಲಸಿಕೆ ಲಭ್ಯವಾಗುವ ಸಾಧ್ಯತೆ ಡಬ್ನೊಎಚ್ಓ ಮುಖ್ಯ ವಿಜ್ಞಾನಿ ಡಾ ಸೌಮ್ತ ಸ್ನಾಮಿನಾಥನ್ ವಿಶ್ವಾಸ

ಆಕಾಶವಾಣಿಯ ಎಲ್ಲ ವಾಹಿನಿಗಳಲ್ಲಿ

ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳ ಅವತರಣಿಕೆಯ ಮನದ ಮಾತು ಪ್ರಸಾರವಾಗಲಿದೆ

ಹೆಡ್ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರ ಜೊತೆ ಮಾತುಕತೆ ನಡೆಸಲು ಸರ್ಕಾರ ಸಿದ್ದವಿದೆ ಎಂದು ಕೇಂದ್ರ ಗ್ರಹ ಸಚಿವ ಅಮಿತ್ ಶಾ ತಿಳಿಸಿದ್ಗಾರೆ

ರೈತರ ಪ್ರತಿಯೊಂದು ಸಮಸ್ಥೆ ಹಾಗೂ ಬೇಡಿಕೆಯನ್ನು ಆಲಿಸಲು ಸರ್ಕಾರ ಸಿದ್ದವಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ ನೆರೆಹೊರೆಯ ಮೊದಲ ನೀತಿ ಮತ್ತು ಎಲ್ಲಾ ಪ್ರಾಂತ್ಯದಲ್ಲಿ ಭದ್ರತೆ ಮತ್ತು ದೆಳವಣಿಗೆ ಕುರಿತಾದ ಸಾಗರ್ ದೃಷ್ಷಿಕೋನದಲ್ಲಿ ಭಾರತೀಯ ಸಾಗರ ದ್ವೀಪ ಸಮೂಪ ರಾಷ್ಲವು ನಿರ್ದಿಷ್ಲ ಆದ್ಯತೆಯನ್ನು ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ ಎರಡು ದಿನಗಳ ಸೀತೆಲ್ಲ್ ದೇಶದ ಅಧಿಕೃತ ಭೇಟಿಯನ್ನು ನಿನ್ನೆ ಮುಕ್ತಾಯಗೊಳಿಸಿದ ಸಂದರ್ಭದಲ್ಲಿ ಅವರು ಆ ದೇಶದ ಅಧ್ಯಕ್ಷ ವಾವೆಲ್ ರಾಮ್ ಕಲ್ವಾನ್ ಅವರಿಗೆ ಈ ಭರವಸೆ ನೀಡಿದರು ಈ ಕುರಿತು ಟ್ವೀಟ್ ಮಾಡಿರುವ ವಿದೇಶಾಂಗ ಸಚಿವರು ನಿಕಟ ಭದ್ರತಾ ಸಹಕಾರ ಪ್ರಬಲ ಅಭಿವೃದ್ದಿ ಸಹಭಾಗಿತ್ವ ಮತ್ತು ದೀರ್ಘಕಾಲದ ಜನರ ಸಂಪರ್ಕದ ಬಗ್ಗೆ ಚರ್ಚಿಸಿರುವುದಾಗಿ ತಿಳಿಸಿದ್ದಾರೆ ವಾವೆಲ್ ರಾಮ್ ಕಲ್ವಾನ್ ಅವರ ನೇತೃತ್ವದಲ್ಲಿ ಸೀಶೆಲ್ಸ್ ದೇಶದ ಜೊತೆಗಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಭಾರತ ಎದುರು ನೋಡುತ್ತಿದೆ ಎಂದು ಎಸ್

ಸೀತೆಲ್ಲ್ ಅಧ್ಯಕ್ಷರು ಈ ವೇಳೆ ಪ್ರತಿಕ್ರಿಯಿಸಿ ಕೋರೊನಾ ಸಾಂಕ್ರಾಮಿಕ ರೋಗದ ಈ ಸಮಯದಲ್ಲಿ ವೈದ್ಯಕೀಯ ಸರಬರಾಜು ಮತ್ತು ನಿರ್ಣಾಯಕ ಔಷಧಗಳ ರೂಪದಲ್ಲಿ ಭಾರತ ನೀಡಿದ ಸಹಾಯವನ್ನು ಶ್ಲಾಘಿಸಿದರು ಆತ್ನ ನಿರ್ಭರ್ ಭಾರತದ ಬಾಗಿಲನ್ನು ಭಾರತ ಮುಕ್ತವಾಗಿ ತೆರೆಯಲಿದ್ದು ಇದರಿಂದಾಗಿ ಸಮಾನ ನ್ಯಾಯುತ ಮತ್ತು ಪರಸ್ಪರ ಪರಿಭಾಷೆಯಲ್ಲಿ ವಿಶ್ಲದ ಶಕ್ತಿಯೊಂದಿಗೆ ಭಾರತವು ತೊಡಗಿಸಿಕೊಳ್ಳಲಿದೆ ಎಂದು ಕೇಂದ್ರ ಸಚಿವ ವಿಯೂಷ್ ಗೋಯಲ್ ತಿಳಿಸಿದ್ದಾರೆ ದೇಶದೊಳಗೆ ಭಾರತವು ತನ್ನ ಶಕ್ತಿಯನ್ನು ಸೃಷ್ಟಿಸುವುದು ವಿಶ್ವದಾದ್ಯಂತದ ಅನುಭವಗಳಿಂದ ಕಲಿಯುವುದು ಉತ್ತಮ ತಂತ್ರಜ್ಞಾನಗಳನ್ನು ಭಾರತಕ್ಕೆ ತರುವುದು ಬಂಡವಾಳ ಕೌಶಲ್ಲ ಹಾಗೂ ಉನ್ನತ ಗುಣಮಟ್ಲದ ಶಿಕ್ಷಣ ಮತ್ತು ಆರೋಗ್ಲ ರಕ್ಷಣೆಯನ್ನು ಆಕರ್ಷಿಸುವತ್ತ ಗಮನ ಹರಿಸಬೇಕಾಗಿದೆ ಎಂದು ಹೇಳಿದ್ದಾರೆ ಆತ್ಸನಿರ್ಭರತ ಸಾಧಿಸುವಲ್ಲಿ ತಂತ್ರಜ್ಞಾನವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳರುವ ಪಿಯೂಷ್ ಗೋಯಲ್ ತಂತ್ರಜ್ಞಾನ ಪರಿಸರ ವ್ಯವಶ್ಠೆಯನ್ನು ವಿಸ್ತರಿಸುವಲ್ಲಿ ಸ್ಟಾರ್ಟ್ ಅಪ್ ಮತ್ತು ಉದ್ಯಮವನ್ನು ಸರ್ಕಾರ ಬೆಂಬಲಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ ನೌಕರರ ಭವಿಷ್ಣನಿಧಿ ಸಂಘಟನೆ ಇಪಿಎಫ್ಒ

ಇದು ಒಂದು ವರ್ಷಕ್ಕೆ ಅನ್ವಯವಾಗಲಿದೆ

ಪಿಂಚಣಿ ವಿತರಿಸುವ ಬ್ಲಾಂಕ್ಗಳು ಸಾಮಾನ್ನ ಸೇವಾ ಕೇಂದ್ರಗಳು ಅಂಚೆಕಚೇರಿಗಳು ಗ್ರಾಮೀಣ ಅಂಚೆ ಸೇವಕರ ಮೂಲಕ ಪಿಂಚಣಿದಾರರು ಜೀವಿತ ಪ್ರಮಾಣ ಪತ್ರ ಸಲ್ಲಿಸಬಹುದಾಗಿದೆ ನವೆಂಬರ್ ತನಕ ಶ್ರಮಾಣ ಪತ್ರ ಸಲ್ಲಿಸದ ಪಿಂಚಣಿದಾರರಿಗೆ ಪಿಂಚಣಿ ಸಿಗಲಿದೆ ಎಂದು ಇಪಿಎಫ್ಒ ತಿಳಿಸಿದೆ ಹೆಡ್ ಮುಂದಿನ ತಿಂಗಳು ಕೊರೊನಾ ಲಸಿಕೆ ಲಭ್ಯವಾಗುವ ಸಾಧ್ಯತೆಯಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ನೊಎಚ್ಓ ದ ಮುಖ್ಯ ವಿಜ್ವಾನಿ ಡಾ ಸೌಮ್ಯ ಸ್ವಾಮಿನಾಥನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಕೆಲವು ಕಂಪನಿಗಳಿಂದ ಇನ್ನೆರಡು ತಿಂಗಳಲ್ಲಿ ಲಸಿಕೆ ಲಭ್ಯವಾಗುವ ಸಾಧ್ಯತೆಯಿದೆ ಎಂದು ಹೇಳಿದರು

ವೆಂಕಯ್ನಾಯ್ತು ಅಧ್ಯಕ್ಷತೆ ವಹಿಸಲಿದ್ದಾರೆ ಇದೇ ಮೊದಲ ಬಾರಿಗೆ ಭಾರತ ಶಾಂಘ್ಟೆ ಸಹಕಾರ ಸಂಘಟನೆಯ ವರ್ಚುಯಲ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಿದೆ

ಪ್ರಧಾನಮಂತ್ರಿಗಳ ಮಟ್ಟದಲ್ಲಿ ಪ್ರತಿವರ್ಷ ನಡೆಯುವ ಶಾಂಫ್ಲೆ ಸಹಕಾರ ಸಂಘಟನೆಯ ಸಭೆಯಲ್ಲಿ ಪ್ರಾಥಮಿಕವಾಗಿ ವ್ಯಾಪಾರ ಮತ್ತು ಆರ್ಥಿಕ ಕಾರ್ಯಸೂಚಿಗಳ ಕುರಿತು ಚರ್ಚೆ ನಡೆಯಲಿದೆ ಶಾಂತಿ ಭದ್ರತೆ ವ್ಯಾಪಾರ ಆರ್ಥಿಕತೆ ಮತ್ತು ಸಂಸ್ಕೃತಿ ರಂಗಗಳಲ್ಲಿ ಸಹಕಾರ ಉತ್ತೇಜನಕ್ಕೆ ಇದು ಅತಿ ಮುಖ್ಯವಾದ ಪ್ರಾದೇತಿಕ ಸಂಘಟನೆಯಾಗಿದೆ ಈ ಸಂಘಟನೆಯಲ್ಲಿ ಕ್ರಿಯಾಶೀಲ ಸಕಾರಾತ್ನಕ ಮತ್ತು ರಚನಾತ್ನಕ ಪಾತ್ರ ವಹಿಸುವ ಮೂಲಕ ಸಪಕಾರ ಹೆಚ್ಚಳಕ್ಕೆ ಭಾರತ ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಕಳೆದ ವರ್ಷ ಉಜ್ಲೇಕಿಸ್ತಾನವು ಶಾಂಫ್ಲೆ ಸಹಕಾರ ಸಂಘಟನೆಯ ಅಧ್ವಕ್ಷತೆ ವಹಿಸಿತ್ತು ರಷ್ಲಾ ಚೇನಾ ಕಜಕಿಸ್ತಾನ್ ಕಿರ್ಗಿಸ್ತಾನ್ ತಜಕೀಸ್ತಾನ್ ಮತ್ತು ಉಜ್ಲೇಕಿಸ್ತಾನ್ ರಾಷ್ಲಗಳ ಪ್ರಧಾನಮಂತ್ರಿಗಳು ಈ ಸಂಘಟನೆಯ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪಾಕಿಸ್ತಾನದ ಸಂಸದೀಯ ಕಾರ್ಯದರ್ತಿ ಪ್ರತಿನಿಧಿಸಲಿದ್ದಾರೆ ಆಫ್ಲಾನಿಸ್ಸಾನ ಅಧ್ವಕ್ಷರು ಇರಾನ್ ಉಪಾಧ್ವಕ್ಷರು ದೆಲಾರಸ್ ಪ್ರಧಾನಮಂತ್ರಿ ಮತ್ತು ಮಾಂಗೋಲಿಯಾ ಉಪಪಧಾನಮಂತ್ರಿ ಈ ಸಭೆಯ ವೀಕ್ಷಕರಾಗಿ ಪಾಲ್ಗೊಳ್ಲಲಿದ್ದಾರೆ ತುರ್ಕ್ಮೇನಿಸ್ತಾನ್ ಸಚಿವ ಸಂಪುಟದ ಉಪಾಧ್ಯಕ್ಷರು ವಿಶೇಷ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ

ಸರಣಿ ಗೆಲ್ಲುವ ಆಸೆ ಉಳಿಸಿಕೊಳ್ಳಬೇಕಾದರೆ ಈ ಪಂದ್ಲದಲ್ಲಿ ಭಾರತಕ್ಕೆ ಗೆಲುವು ಅನಿವಾರ್ಯವಾಗಿದೆ

ಅಲ್ಲದೇ ಎಫ್ಎಂ ರೈನ್ ಬೋ ರಾಜಧಾನಿ ಪಿ

ಯೂಟ್ಲೂಬ್ ಮತ್ತು ಇನ್ನಿತರೆ ಚಾನಲ್ಗಳಲ್ಲೂ ಲಭ್ಯವಾಗಲಿದೆ